ಮಾತುಕತೆ ಮಹಾತ್ಮಾ ಗಾಂಧಿ ಅವರ ತತ್ವ ಸಿದ್ದಾಂತಗಳು ಧರ್ಮ

ಪೂರ್ಣಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ ಅನರ್ಹ ಶಾಸಕರ ಪ್ರಕರಣ ಕುರಿತ ತೀರ್ಪು ಪ್ರಕಟವಾಗುವವರೆಗೆ ಕರ್ನಾಟಕದಲ್ಲಿ ಉಪಚುನಾವಣೆ ು

ಅಲ್ಲದೇ ಸಿಪ್ರಸ್ ಅಧ್ಯಕ್ಷ ನಿಕೋಸ್ ಅನಾಸ್ತಾಸಿಯಾಡೆಸ್ ಮತ್ತು ಗ್ರೀಕ್ ಪ್ರಧಾನಿ ಕ್ಯಾರಿಯಾಕೊಸ್ ನಿಟ್ಸೊ ಚಾಕಿಸ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ

ಗಯಾನಾ ಸುರಿನಾಮ್

ಹವಾಮಾನ ಬದಲಾವಣೆ ಮೊದಲಾದ ಸಮಸ್ಯೆಗಳ ನಿವಾರಣೆಗೆ ಸಹಕಾರ ವೃದ್ದಿ ಸಂಬಂಧ ಚರ್ಚೆ ನಡೆಯಿತು ಎಂದು ಪ್ರಧಾನಿ ಹೇಳಿದ್ದಾರೆ ಅಲ್ಲದೇ ಬೆಲ್ಜಿಯಂ ನ್ಯೂಜಿಲೆಂಡ್ ಅರ್ಮೇನಿಯಾ ಮತ್ತು ಎಸ್ವೊನಿಯಾ ರಾಷ್ಟ್ರಗಳ ನಾಯಕರೊಂದಿಗೂ ಪ್ರಧಾನಿ ಮೋದಿ ಫಲಪ್ರದ ಮಾತುಕತೆ ನಡೆಸಿದರು ಈ ಮಧ್ಯೆ ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಎಸ್ ಜೈಶಂಕರ್

ನಾಯಕರು ವಿಶ್ವಸಂಸ್ಥೆಯ ಸಮಗ್ರ ಸುಧಾರಣೆ ಶೀಫ್ರ ಆಗಬೇಕು ಎಂದು ಒತ್ತಾಯಿಸಿದರು

ಕುವೇತ್ ಬೆಲಾರಸ್ ಸೇರಿದಂತೆ ವಿವಿಧ ದೇಶಗಳ ನಾಯಕರನ್ನು ಸಹ ವಿದೇಶಾಂಗ ವ್ಯವಹಾರಗಳ ಸಚಿವರು ಭೇಟಿ ಮಾಡಿದರು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 ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಮತ್ತು ಭಾರತದ ಅಭಿವೃದ್ದಿಯ ಗಾಥೆಯ ಭಾಗವಾಗುವಂತೆ ವಿವಿಧ ಕ್ಷೇತ್ರಗಳ ಉನ್ನತ ವಾಣಿಜ್ಯ ನಾಯಕರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಹ್ವಾನಿಸಿದ್ದಾರೆ ನ್ಯೂಯಾರ್ಕ್ ನಲ್ಲಿ ನಿನ್ನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ದುಂದು ಮೇಜಿನ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದ ಅವರು ಭಾರತದಲ್ಲಿ ಹೂಡಿಕೆ ಮಾಡಲು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಸಕ್ತಿ ತೋರಿದ್ದಾರೆ ನಂತರ ನ್ಯೂಯಾರ್ಕ್ ನಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನಾ ಇಲಾಖೆ ಕಾರ್ಯದರ್ಶಿ ಗುರು ಪ್ರಸಾದ್ ಮಹಾಪಾತ್ರ ಮಾಹಿತಿ ತಂತ್ರಜ್ಞಾನ ಚೆಲ್ಲರೆ ಮಾರಾಟ ಕ್ಷೇತ್ರ ಆಹಾರ ಸಂಸ್ಕರಣೆ

ವೈಮಾನಿಕ ಪ್ರದೇಶ ಮತ್ತು ರಕ್ಷಣಾ ವಲಯದ ಕಂಪನಿಗಳ ಪ್ರಮುಖರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಎಂದರು

ಅವರಲ್ಲಿ ಸಾಕಷ್ಟು ಅಶಾವಾದವಿತ್ತು ಮತ್ತು ಅವರೆಲ್ಲರೂ ಭಾರತದಲ್ಲಿ ಹೂಡಿಕೆ ಮಾಡುವ ವಿಚಾರದ ಬಗ್ಗೆ ಪ್ರಮುಖವಾಗಿ ಮಾತನಾಡಿದರು ಎಂದು ತಿಳಿಸಿದರು

ನವದೆಹಲಿಯಲ್ಲಿಂದು ಮಾನವ ಮತ್ತು ಸಾಮಾಜಿಕ ಅಭಿವೃದ್ದಿಗಾಗಿ ಆಧ್ಯಾತ್ಮ ಕುರಿತ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಅವರು ಗಾಂಧಿ ಅವರ ತತ್ವಚಿಂತನೆಗಳು ಧರ್ಮ ವರ್ಣ ಮತ್ತು ಭಾಷಾ ಭೇದವಿಲ್ಲದೇ ಪ್ರಸ್ತುತವಾಗಿದೆ ಎಂದರು

ಹವಾಮಾನ ಬದಲಾವಣೆ ಮನುಕುಲಕ್ಕೆ ಅತಿದೊದ್ದ ಸವಾಲಾಗಿದೆ ಎಂದು ಹೇಳಿದರು

ಭಾರತೀಯ ಪುರಾತತ್ವ ಇಲಾಖೆ ಎಎಸ್ಐ ವರದಿ ಕುರಿತ ಪಾಟಿ ಸವಾಲನ್ನು ಪೂರ್ಣಗೊಳಿಸುವಂತೆ ಸೂಚಿಸಿದೆ ಅಕ್ಟೋಬರ್ ತಿಂಗಳಲ್ಲಿ ರಜಾ ಕಾಲದಲ್ಲಿ ನಾಲ್ವರು ಹಿಂದೂ ಪರ ವಕೀಲರ ಪೈಕಿ ಪ್ರತಿವಾದಕ್ಕೆ ಒಬ್ಬರಿಗೆ ಅವಕಾಶ ನೀಡಲಾಗುವುದು ಈ ಮಧ್ಯೆ ಸುಪ್ರೀಂಕೋರ್ಟ್ ಸಮಯ ವ್ಯರ್ಥ ಮಾಡಿರುವುದಾಗಿ ಇಂದು ಮುಸ್ಲಿಂ ಪರ ತಂಡ ಕ್ಷಮಾಪಣೆ ಸಲ್ಲಿಸಿತು ಎಎಸ್ಐ ವರದಿಯ ಕತೃರ್ತ್ವ ಪ್ರಶ್ನಿಸುವುದಿಲ್ಲ ಎಂದು ಹಿರಿಯ ವಕೀಲ ರಾಜೀವ್ ಧವನ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗಾಯ್ ನೇತೃತ್ವದ ಐವರು ಸದಸ್ಯರ ಪೀಠಕ್ಕೆ ತಿಳಿಸಿದ್ದಾರೆ

ರಮಣ ನೇತೃತ್ವದ ತ್ರಿಸದಸ್ಯಪೀಠ ನಿಗದಿಪದಿಸಿದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈ ಹೇಳಿಕೆ ನೀದಿದೆ

ಆರ್ ರಮೇಶ್ ಕುಮಾರ್ ನೀಡಿರುವ ಅನರ್ಹತೆ ಆದೇಶ ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದ್ದಾರೆ ಚುನಾವಣೆ ಮುಂದೂಡಿಕೆಯಾದರೆ ತಮ್ಮ ಅಭ್ಯಂತರವಿಲ್ಲ ಎಂದು ಅನರ್ಹ ಶಾಸಕರ ಪರ ವಕೀಲರು ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಮತ್ತಿತರರು ಹೇಳಿದ್ದಾರೆ

ಬ್ಯಾಂಕ್ ನಲ್ಲಿ ಠೇವಣಿ ಹೊಂದಿರುವ ಗ್ರಾಹಕರು ಉಳಿತಾಯ ಖಾತೆ

ರೇವಣಿದಾರರ ಮೇಲಿನ ಹೊರೆ ಇಳಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಮಧ್ಯೆ ಮಾಜಿ ಬಿಜೆಪಿ ಸಂಸದ ಕಿರಿತ್ ಸೋಮಿಯಾ ಮತ್ತಿತರ ಖಾತೆದಾರರು ಬ್ಯಾಂಕ್ ಮತ್ತು ವಸತಿ ಅಭಿವೃದ್ಧಿ ನಿಗಮದ ಅಗ್ರ ಅಧಿಕಾರಿಗಳ ವಿರುದ್ಧ ಪೊಲೀಸ್ ದೂರು ದಾಖಲಿಸಿದ್ದಾರೆ

ಈರುಳ್ಳಿಯ ಲಭ್ಯತೆಯನ್ನು ಅಂದಾಜಿಸಲು ರೈತರು ವರ್ತಕರು ಮತ್ತು ಸಾಗಣೆದಾರರೊಂದಿಗೆ ಮಾತುಕತೆ ನಡೆಸಲು ಇಬ್ಬರು ಜಿಂಟಿ ಕಾರ್ಯದರ್ಶಿ ಮಟ್ಟದ ಅಧಿಕಾರಿಗಳನ್ನು ಮಹಾರಾಷ್ಟ್ರಕ್ಕೆ ಕೇಂದ್ರ ಕಳುಹಿಸಿದೆ ಭಾರತೀಯ ರಾಷ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಿನ್ನೆ ಹರಿಯಾಣಾಗೆ ಹತ್ತು ಟ್ರಕ್ ಈರುಳ್ಳಿ ಕಳುಹಿಸಿದ್ದು ಇಂದು ಇನ್ನೂ ಐದು ಟ್ರಕ್ ಈರುಳ್ಳಿ ರವಾನಿಸುವುದಾಗಿ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಟ್ವೀಟ್ ನಲ್ಲಿ ತಿಳಿಸಿದ್ದಾರೆ ದೆಹಲಿ ಸರ್ಕಾರ ಸಹ ನಾಲ್ಕು ಟ್ರಕ್ ಈರುಳ್ಳಿ ಕೋರಿದ್ದು ಅದನ್ನು ಪೂರೈಸಲಾಗಿದೆ ಕೇಂದ್ರದಿಂದ ಈರುಳ್ಳಿ ಖರೀದಿಸಲು ಇತರ ರಾಜ್ಯ ಸರ್ಕಾರಗಳು ಸಹ ಗ್ರಾಹಕ ವ್ಯವಹಾರಗಳ ಕಾರ್ಯದರ್ಶಿ ಕಚೇರಿಗೆ ತಮ್ಮ ಅಗತ್ಯಗಳನ್ನು ಸಲ್ಲಿಸಬಹುದಾಗಿದೆ ಎಂದು ಪಾಸ್ವಾನ್ ಹೇಳಿದ್ದಾರೆ

ಭಯೋತ್ವಾದನೆಯ ಬೆದರಿಕೆ ಮತ್ತು ಚುನಾವಣಾ ಅಕ್ರಮದ ಬಗೆಗಿನ ಆತಂಕದ ಹಿನ್ನೆಲೆಯಲ್ಲಿ ಅನೇಕ ಮತದಾರರು ಮನೆಯಲ್ಲೇ ಉಳಿಯುವ ಸಾಧ್ಯತೆ ಇದೆ ಚುನಾವಣಾ ರ್ಯಾಲಿ ಮತ್ತು ಮತಗಟ್ಟೆಗಳಿಗೆ ತಾಲಿಬಾನ್ ಈಗಾಗಲೇ ಬೆದರಿಕೆ ಒಡ್ಡಿದೆ ಹದಿನೆಂಟು ಅಭ್ಯರ್ಥಿಗಳು ಕಣದಲ್ಲಿದ್ದರೂ ಇಬ್ಬರು ಪ್ರಬಲ ಅಭ್ಯರ್ಥಿಗಳಾದ ಹಾಲಿ ಅಧ್ಯಕ್ಷ ಅಶ್ರಫ್ ಫನಿ ಮತ್ತು ಮಾಜಿ ಮುಖ್ಯಸ್ಥ ಅಬ್ದುಲ್ಲಾ ಅಬ್ದುಲ್ಲಾ ನಡುವೆ ಪೈಪೋಟಿ ಏರ್ಪಟ್ಟಿದೆ ತಾಲಿಬಾನ್ ನೊಂದಿಗೆ ಸಂಧಾನ ನಡೆಸಬೇಕಾದ ನಾಯಕನನ್ನು ಅಪ್ಫನ್ನರು ಆಯ್ಕೆ ಮಾಡಬೇಕಿದೆ

ಇರಾನ್ ತ್ವೆಲ ಖರೀದಿಸದಂತೆ ಚೀನಾ ಕಂಪೆನಿಗಳಿಗೆ ಅಮೆರಿಕ ನಿರ್ಬಂಧ ಹೇರಿರುವುದರ ವಿರುದ್ದ ಚೀನಾ ಭಾರಿ ಅಸಮಧಾನ ವ್ಯಕ್ತಪದಿಸಿದೆ ಕಾನೂನುಬದ್ದ ಹಕ್ಕುಗಳು ಮತ್ತು ಹಿತಾಸಕ್ತಿ ಪರಿಗಣಿಸದೇ ಅಮೆರಿಕ ನಿರ್ಬಂಧ ವಿಧಿಸಿರುವುದು ಅಂತಾರಾಷ್ಟೀಯ ಸಂಬಂಧಗಳ ಮೂಲ ನಿಯಮಗಳ ಉಲ್ಲಂಘನೆ ಎಂದು ಚೇನಾದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಗೆಂಗ್ ಶುಯಾಗ್ ಹೇಳಿದ್ದಾರೆ ಇರಾನ್ ನಿಂದ ತೈಲ ಖರೀದಿಸಿ ಅಮೆರಿಕದ ನಿರ್ಬಂಧಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಟ್ರಂಪ್ ಆಡಳಿತ ಹಲವಾರು ಚೀನೀ ಕಂಪೆನಿಗಳನ್ನು ಕಪ್ಪುಪಟ್ಟಿಗೆ ಸೇರಿಸಿದೆ